ಐಎನ್ಎಕ್ಷ್ ಮೀಡಿಯಾ ಹಗರಣ ಸುಪ್ರೀಂಕೋರ್ಟ್ ಮೊರೆ ಹೋಗಲು ಮಾಜಿ ಕೇಂದ್ರ ಸಚಿವ ಪಿ

ಎಸ್

ಬಾಂಗ್ಲಾದೇಶದೊಂದಿಗೆ ನದಿ ನೀರಿನ ಹಂಚಿಕೆ ಪರಸ್ವರ ಸ್ವೀಕಾರ್ಹ ಸೂತ್ರವನ್ನು ಭಾರತ ಎದುರು ನೋಡುತ್ತಿದೆ ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್

ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಭಾಗಿಯಾಗಿರುವ ಐಎನ್ಎಕ್ಸ್ ಮೀಡಿಯಾ ಹಗರಣ ಅಕ್ರಮ ಹಣ ವರ್ಗಾವಣೆಗೆ ಒಂದು ಸ್ವಪ್ಟ ಉದಾಹರಣೆಯ ಪ್ರಕರಣವಾಗಿದ್ದು ಪ್ರಕರಣದ ತನಿಖೆಗೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಅಗತ್ತ ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎಂದು ದೆಹಲಿ ಹೈಕೋರ್ಟ್ ಇಂದು ಅಭಿಪ್ರಾಯ ವ್ಯಕ್ಷಪಡಿಸಿದೆ ಹಗರಣಕ್ಕೆ ಸಂಬಂಧಿಸಿದಂತೆ ಭ್ರಷ್ಟಾಚಾರ ಹಾಗೂ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ನ್ಯಾಯಮೂರ್ತಿ ಸುನೀಲ್ ಗೌರ್ ಇಂತಹ ಪ್ರಕರಣಗಳಲ್ಲಿ ಜಾಮೀನು ಮಂಜೂರು ಮಾಡಿದರೆ ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನೆಯಾಗಲಿದೆ ಎಂದು ತಿಳಿಸಿತು ನ್ನಾಯಾಲಯ ರಕ್ಷಣೆ ಕಲ್ಪಿಸಿದ್ದ ಸಂದರ್ಭದಲ್ಲಿ ತನಿಖಾ ಸಂಸ್ಥೆಗಳಗೆ ಚಿದಂಬರಂ ಅವರು ನುಣುಚಿಕೊಳ್ಳುವ ಉತ್ತರಗಳನ್ನು ನೀಡಿದ್ದಾರೆ ಎಂದು ನ್ಯಾಯಾಧೀಶರು ಹೇಳಿದ್ದಾರೆ ಪ್ರಕರಣ ಸಂಬಂಧ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸುವವರೆಗೆ ಬಂಧನದಿಂದ ಮಧ್ದಂತರ ರಕ್ಷಣೆ ನೀಡಲು ಚಿದಂಬರಂ ಅವರಿಗೆ ಹೈಕೋರ್ಟ್ ನಿರಾಕರಿಸಿದೆ ಹೈಕೋರ್ಟ್ ಪರಿಹಾರ ನಿರಾಕರಿಸಿದ ನಂತರ ಚಿದಂಬರಂ ಅವರು ಹಿರಿಯ ವಕೀಲರಾದ ಕಪಿಲ್ ಸಿಬಾಲ್ ಅಭಿಷೇಕ್ ಮನು ಸಿಂಫ್ಟಿ ಹಾಗೂ ಸಲ್ಲಾನ್ ಖುರ್ಷದ್ ಅವರನ್ನು ಸಂಪರ್ಕಿಸಿ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ನನವಿ ಸಲ್ಲಿಸುವ ಸಂಬಂಧ ಚರ್ಚೆ ನಡೆಸಿದರು ಚಿದಂಬರಂ ಅವರ ಅರ್ಜಿಯನ್ನು ರಿಜಿಸ್ಟಾರ್ ಮುಂದೆ ಮಂಡಿಸುವಂತೆ ಸಿಬಾಲ್ ಸುಪ್ರೀಂಕೋರ್ಟ್ ಅಧಿಕಾರಿಯೊಬ್ಬರಿಗೆ ಸೂಚನೆ ನೀಡಿದ್ದಾರೆ ಅವರು ಅರ್ಜಿಯನ್ನು ಸುಪ್ರೀಂಕೋರ್ಟ್ ಮುಖ್ಯ ನ್ವಾಯಮೂರ್ತಿಯ ಮುಂದೆ ಮಂಡಿಸುವ ಸಂಬಂಧ ನಿರ್ಧಾರ ಕೈಗೊಳ್ಳಲಿದ್ದಾರೆ

ಏರ್ಸೆಲ್ ಮ್ಹಾಪ್ಲಿಸ್ ಒಪ್ಪಂದ ಹಾಗೂ ಐಎನ್ಎಕ್ಲ್ ಮೀಡಿಯಾ ಪ್ರಕರಣ ಕಾಂಗ್ರೆಸ್ ನೇತೃತ್ವದ ಯುಪಿಎ ಮೊದಲ ಅವಧಿಯಲ್ಲಿ ನಡೆದಿತ್ತು ಆಗ ಚಿದಂಬರಂ ಹಣಕಾಸು ಸಚಿವರಾಗಿದ್ದರು ವಿದೇಶಿ ಹೂಡಿಕೆ ಉತ್ತೇಜನ ಮಂಡಳಿಯಿಂದ ಅನುಮತಿ ಕಲ್ಪಿಸುವ ಸಂಬಂಧ ನಡೆದ ಹಗರಣ ಇದಾಗಿದೆ

ನೌಕೆ ಚಂದ್ರನ ಕಕ್ಷೆಯನ್ನು ಯಶಸ್ವಿಯಾಗಿ ಪ್ರವೇಶಿಸಿದ ನಂತರ ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಇಸ್ತೋ ಅಧ್ಯಕ್ಷ ಡಾ

ಚಂದ್ರಯಾನ ನೌಕೆಯಲ್ಲಿನ ದ್ರವ ಇಂಧನ ಇಂಜಿನ್ ಚಾಲನೆ ಮಾಡುವ ಮೂಲಕ ನೌಕೆಯನ್ನು ಚಂದ್ರನ ಪರಿಭ್ರಮಣ ಕಕ್ಷೆಗೆ ಸ್ಥಾಪಿಸುವಲ್ಲಿ ಇಸ್ರೋ ಮೈಲಿಗಲ್ಲು ಸಾಧಿಸಿದೆ

ಚಂದ್ರನ ಮೇಲ್ವೈ ಮೇಲೆ ಲ್ಹಾಂಡರ್ ವಿಕ್ರಮ್ ಅನ್ನು ಇಳಿಸುವ ಮೂಲಕ ಭಾರತವು ಈ ಸಾಧನೆ ಮಾಡಿದ ವಿಶ್ವದ ನಾಲ್ಕು ರಾಷ್ಟಗಳ ಸಾಲಿನಲ್ಲಿ ಸೇರಲಿದೆ ಇದಕ್ಕೂ ಮುನ್ನ ರಷ್ಯಾ ಅಮೆರಿಕ ಮತ್ತು ಚೀನಾ ತನ್ನ ನೌಕೆಗಳನ್ನು ಚಂದ್ರ ಗ್ರಹಕ್ಕೆ ಕಳುಹಿಸಿದ್ದವು

ಚಂದ್ರಯಾನದಲ್ಲಿ ಇದೊಂದು ಮಹತ್ವದ ಮೈಲಿಗಲ್ಲು ಎಂದು ಟ್ವೀಟ್ನಲ್ಲಿ ಬಣ್ಣೆಸಿದ್ದಾರೆ ಜಮ್ಮ ಮತ್ತು ಕಾಶ್ಮೀರದ ಪೂಂಚ್ ವಲಯದ ಕೃಷ್ಣಾಫಾಟ ಪ್ರದೇಶಗಳ ಗಡಿ ನಿಯಂತ್ರಣ ರೇಬೆ ಬಳಿ ಪಾಕಿಸ್ತಾನ ಪಡೆಗಳು ಅಪ್ರಜೋದಿತ ಗುಂಡಿನ ದಾಳಿ ನಡೆಸುವ ಮೂಲಕ ಕದನ ವಿರಾಮ ಉಲ್ಲಂಘಿಸಿವೆ ಗುಂಡಿನ ಕಾಳಗದಲ್ಲಿ ಮೇನ್ದಾರ್ ವಲಯದ ನಾಯಕ್ ರವಿರಂಜನ್ ಕುಮಾರ್ ಸಿಂಗ್ ಹುತಾತ್ಮರಾಗಿದ್ದಾರೆ ಎಂದು ರಕ್ಷಣಾ ವಕ್ತಾರರು ಆಕಾಶವಾಣಿಗೆ ತಿಳಿಸಿದ್ದಾರೆ

ಹುತಾತ್ಮ ರವಿರಂಜನ್ ಕುಮಾರ್ ಸಿಂಗ್ ಬಿಹಾರದ ರೋಹ್ತಾಸ್ ಜಿಲ್ಲೆಯ ಗೊಪೆಬಿಗಾ ಎಂಬ ಗ್ರಾಮದ ನಿವಾಸಿ ಇದಕ್ಕೂ ಮುನ್ನ ಪಾಕಿಸ್ತಾನಿ ಪಡೆಗಳು ಪೂಂಚ್ನ ಗಡಿ ಜಿಲ್ಲೆಯ ಕೃಷ್ಣಾಘಾಟಿ ಪ್ರದೇಶದಲ್ಲಿ ಭಾರತೀಯ ಪಡೆಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿ ನಡೆಸಿದ್ದವು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಸ್ಲಾಂನ ರಾಷ್ಟೀಯ ಪೌರತ್ವ ನೋಂದಣಿಯ ಅಂತಿಮ ಪ್ರಕಟಣೆಗೆ ಸಂಬಂಧಿಸಿದ ಅಂಶಗಳ ಕುರಿತು ಪರಾಮರ್ಶೆ ನಡೆಸಿದರು ನವದೆಹಲಿಯಲ್ಲಿ ನಿನ್ನೆ ನಡೆದ ಪರಾಮರ್ಶೆ ಸಭೆಯಲ್ಲಿ ಅಸ್ಲಾಂನ ಮುಖ್ಯಮಂತ್ರಿ ಕೇಂದ್ರ ಗೃಹ ಕಾರ್ಯದರ್ಶಿ ಅಸ್ಲಾಂನ ಮುಖ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಮತ್ತು ಅಸ್ಲಾಂನ ರಾಜ್ಯ ಸರ್ಕಾರದ ನಡುವೆ ಈ ಸಂಬಂಧ ವಿಸ್ತೃತ ಚರ್ಚೆಗಳು ಇತ್ತೀಚೆಗೆ ನಡೆದಿದ್ದವು ರಾಷ್ಟೀಯ ಪೌರತ್ವ ನೋಂದಣೆಯಿಂದ ಕೈಬಿಡಲಾಗಿರುವ ವ್ಯಕ್ತಿಗಳಿಗೆ ಮತ್ತೊಂದು ಅವಕಾಶ ಕಲ್ಪಿಸಲು ಸರ್ಕಾರ ನಿರ್ಧರಿಸಿದ್ದು ಪಟ್ಟಿಯಿಂದ ಕೈಬಿಟ್ಟಿರುವುದರ ವಿರುದ್ಧ ಮೇಲ್ಠನವಿ ಸಲ್ಲಿಸಲು ಸರ್ಕಾರ ಅವರಿಗೆ ಪೂರ್ಣ ಅವಕಾಶ ನೀಡಲಿದ್ದು ಹೆಚ್ಚುವರಿ ವ್ಯವಸ್ಥೆ ಕಲ್ಪಿಸಲು ನಿರ್ಧರಿಸಲಾಗಿದೆ ಪಟ್ಟಿಯಿಂದ ಕೈಬಿಡಲಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯು ಮೇಲ್ದನವಿ ಪ್ರಾಧಿಕಾರ ಅಥವಾ ವಿದೇಶಿಯರ ನ್ಯಾಯಮಂಡಳ ಮುಂದೆ ಅರ್ಜಿ ಸಲ್ಲಿಸಬಹುದಾಗಿದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು

ರಾಜಭವನದ ಗಾಜನಮನೆಯಲ್ಲಿ ಏರ್ಪಡಿಸಿದ್ದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ವಜುಭಾಯ್ ವಾಲಾ ಅವರು ನೂತನ ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು ಮುಧೋಳ ಕ್ಷೇತ್ರದ ಶಾಸಕ ಗೋವಿಂದ ಕಾರಜೋಳ ಮಲ್ಲೇಶ್ವರಂನ ಡಾ

ಅಶ್ವಥ ನಾರಾಯಣ ಅಥಣಿ ಕ್ಷೇತ್ರದ ಮಾಜಿ ಶಾಸಕ ಲಕ್ಷ್ಣ ಸವದಿ ಶಿವಮೊಗ್ಗ ನಗರದ ಶಾಸಕ ಕೆ

ಈಶ್ವರಪ್ಪ ಪದ್ದನಾಭನಗರದ ಶಾಸಕ ಆರ್ ಅಶೋಕ್ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರದ ಶಾಸಕ ಜಗದೀತ್ ಶೆಟ್ಟರ್ ಮೊಳಕಾಲ್ಮೂರು ಕ್ಷೇತ್ರದ ಬಿ ಶ್ರೀರಾಮುಲು ರಾಜಾಜನಗರ ಕ್ಷೇತ್ರದ ಶಾಸಕ ಎಸ್ ಸುರೇಶ್ ಕುಮಾರ್ ಗೋವಿಂದರಾಜನಗರ ಕ್ಷೇತ್ರದ ವಿ ಸೋಮಣ್ಣ ಚಿಕ್ಕಮಗಳೂರು ಕ್ಷೇತ್ರದ ಸಿ

ರವಿ ಶಿಗ್ಗಾಂವಿ ಕ್ಷೇತ್ರದ ಶಾಸಕ ಬಸವರಾಜ ಬೊಮ್ಮಾಯಿ ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಚಿಕ್ಕನಾಯಕನಹಳ್ಳ ಕ್ಷೇತ್ರದ ಶಾಸಕ ಜೆ

ಮಾಧುಸ್ವಾಮಿ ನರಗುಂದ ಕ್ಷೇತ್ರದ ಶಾಸಕ ಚಂದ್ರಕಾಂತ ಗೌಡ ಚನ್ನಪ್ಪಗೌಡ ಪಾಟೀಲ್ ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕ ಎಚ್ ನಾಗೇಶ್ ದಿರಾದ್ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್ ನಿಪ್ಪಾಣಿ ಕ್ಷೇತ್ರದ ಶಾಸಕಿ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ನೂತನ ಸಚಿವರಿಗೆ ರಾಜ್ಯಪಾಲ ವಜುಬಾಯಿ ವಾಲಾ ಮತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದರು ಮುಖ್ಯಮಂತ್ರಿ ಬಿ ಎಸ್

ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಸಂಪುಟದಲ್ಲಿರುವ ಏಕೈಕ ಮಹಿಳಾ ಸಚಿವರಾಗಿದ್ದಾರೆ ಭಾರತದ ನೆರೆ ಹೊರೆ ಮೊದಲು ಎಂಬ ನೀತಿಗೆ ಬಾಂಗ್ಲಾದೇಶದೊಂದಿಗಿನ ಬಾಂಧವ್ಹ ಒಂದು ಮಾದರಿಯಾಗಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಉಭಯ ದೇಶಗಳ ಸಹಭಾಗಿತ್ವ ಕಾರ್ಯತಂತ್ರ ಸಹಭಾಗಿತ್ವವಾಗಿ ಪರಿವರ್ತನೆಗೊಂಡಿದ್ದು ಅದು ಹೊಸ ಎತ್ತರವನ್ನು ತಲುಪಿದೆ ಎಂದು ತಿಳಿಸಿದ್ದಾರೆ ಢಾಕಾದಲ್ಲಿಂದು ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಅಬ್ದುಲ್ ಮೊಮೆನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ನಂತರ ಸಚಿವ ಜೈಶಂಕರ್ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು ತಮ್ಮ ಭೇಟಿಯ ಉದ್ದೇಶ ಉಭಯ ದೇಶಗಳ ನಡುವಣ ಸದೃಢ ಬಾಂಧವ್ಯವನ್ನು ಮರುದೃಢೀಕರಿಸುವುದಾಗಿದೆ ಅಲ್ಲದೆ ಬಾಂಗ್ಲಾ ಪ್ರಧಾನಿ ಶೇಕ್ ಹಸೀನಾ ಮುಂಬರಲಿರುವ ಭಾರತ ಭೇಟಿಗೆ ಪೂರ್ವ ಸಿದ್ದತೆಯನ್ನು ನಡೆಸುವುದಾಗಿದೆ ಎಂದು ಹೇಳಿದರು ಉಭಯ ದೇಶಗಳ ನಡುವಣ ಅತ್ಯುತ್ತಮ ಸಂಬಂಧ ಭಯೋತ್ವಾದನೆ ಅಪರಾಧ ಹಾಗೂ ತೀವ್ರವಾದವನ್ನು ನಿಗ್ರಹಿಸಲು ನೆರವಾಗುತ್ತಿದೆ ರಸ್ತೆ ರೈಲು ಹಾಗೂ ವಿಮಾನ ಸೇವೆಗಳಿಂದ ಉಭಯ ದೇಶಗಳ ಸಂಪರ್ಕ ಹೆಚ್ಚಳಗೊಂಡಿದೆ ಉಭಯ ದೇಶಗಳ ನಡುವಣ ನದಿ ನೀರು ಪಂಚಿಕೆಯಲ್ಲಿ ಪರಸ್ಪರ ಒಪ್ಪಿತವಾದ ಸೂತ್ರವನ್ನು ಭಾರತ ಎದುರು ನೋಡುತ್ತಿದೆ ಎಂದು ಸಚಿವ ಜೈಶಂಕರ್ ಆಶಯ ವ್ಯಕ್ತಪಡಿಸಿದರು ರೋಹಿಂಗ್ಡಾ ನಿರಾತ್ರಿತರ ಕುರಿತಂತೆ ಮಾತನಾಡಿದ ಅವರು ಎಲ್ಲ ಮೂರೂ ದೇಶಗಳ ಹಿತಾಸಕ್ತಿಯಿಂದ ರೋಹಿಂಗ್ಡಾ ನಿರಾತ್ರಿತರು ಅದಷ್ಟೂ ಬೇಗ ಸುರಕ್ಷಿತವಾಗಿ ತ್ವರಿತವಾಗಿ ಅವರ ಸ್ವಸ್ಥಳಗಳಿಗೆ ತೆರಳುವಂತಾಗಬೇಕು ಎಂದರು ಭಾರತ ಬಾಂಗ್ಲಾ ನಡುವಣ ಸಂಬಂಧ ಸುವರ್ಣ ಹಂತ ತಲುಪಿದ್ದು ಇದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಶೇಕ್ ಹಸೀನಾ ಅವರ ನಾಯಕತ್ವಕ್ಕೆ ಧನ್ವವಾದ ಸಲ್ಲಿಸಬೇಕಾಗಿದೆ ಎಂದರು ಇಂದು ಸಂಜೆ ಜೈಶಂಕರ್ ಪ್ರಧಾನಿ ಶೇಕ್ ಹಸೀನಾ ಅವರನ್ನು ಭೇಟ ಮಾಡಲಿದ್ದಾರೆ ನಾಳೆ ಅವರು ಕಕ್ಕಂಡುವಿಗೆ ತೆರಳಲಿದ್ದಾರೆ

ಸ್ಟೈಕರ್ ಮಣಿದೀಪ್ ಸಿಂಗ್ ಗಳಿಸಿದ ಹ್ಯಾಟ್ರಿಕ್ನಿಂದ ಭಾರತ ಜಪಾನ್ ತಂಡವನ್ನು ಸೋಲಿಸಲು ನೆರವಾಯಿತು